ಮುಂದಿನ ಐದು ವರ್ಷಗಳ ಕಾಲ ಉತ್ತಮ ಸುಭದ್ರ ಸರ್ಕಾರ ನೀಡುವುದು ಉದ್ಗೇಶ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ

ಇಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ

ಅರ್ಥಪೂರ್ಣ ಕಾರ್ಯಕ್ರಮ ಅನುಷ್ಠಾನಕ್ಕೆ ಸರ್ಕಾರದ ಭರವಸೆ

ಜೆ

ಶಿವಕುಮಾರ್ಆರ್

ದೇಶಪಾಂ ಡೆರಮೇಶ್ಜಾರಕಿಹೊಳಿಪುಟ್ಟರಂಗಶೆಟ್ಟಿಜಯಮಾಲಾಪ್ರಿಯಾಂಕಖರ್ಗೆಪ್ರಮಾಣವಚನ ಸ್ನೀಕರಿಸಿದರು ಜೆಡಿಎಸ್ನಿಂದ ಎಚ್

ರೇವಣ್ಣ

ದೇವೆಗೌಡ ಬಂಡೆಪ್ ಕಾಶೆಂಪೂರ್ ಸಿ ಎಸ್ಪುಟ್ಟರಾಜು ಸಾ

ಮಹೇಶ್ ಎಸ್ ಆರ್ ಶ್ರೀನಿವಾಸ್ ಸಿ ಎಸ್ ಮನಗೂಳಿ ವೆಂಕಟರಾವ್ ನಾಡಗೌಡ ಡಿ

ತಮ್ನಣ್ಣ ಸಚವರಾಗಿ ಪ್ರಮಾಣವಚನ ಸ್ವೀಕರಿಸಿದರೆ ಕೆಪಿಜೆಪಿ ಪಕ್ಷದ ಶಾಸಕ ಆರ್

ಎನ್ ಮಹೇಶ್ ಸಚಿವರಾಗಿ ಪ್ರಮಾಣ ವಚನ ಸ್ನೀಕರಿಸಿದರು ರಾಜ್ಲಪಾಲ ವಜೂಬಾಯಿ ವಾಲಾ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಉಪ ಮುಖ್ಯಮಂತ್ರಿ ಡಿ

ತಿವಕುಮಾರ್ ಸರ್ಕಾರದ ಮುಖ್ಯ ಕಾರ್ಯದರ್ತಿ ಕೆ ರತ್ನಪ್ರಭಾ ಉಪಸ್ಥಿತರಿದ್ದರು ರಾಜಭವನದ ಸುತ್ತಮುತ್ತ ಹೆಚ್ಚಿನ ಭದ್ರತೆ ಕೈಗೊಳ್ಳಲಾಗಿತ್ತು ರಾಜಭವನದ ಹೊರಗಡೆ ಸಮಾರಂಭ ವೀಕ್ಷಣೆಗಾಗಿ ಎಲ್ಇಡಿ ಪರದೆ ವ್ಯವಸ್ಥೆ ಮಾಡಲಾಗಿತ್ತು ಮುಂದಿನ ಐದು ವರ್ಷಗಳ ಕಾಲ ಪರಿಣಾಮಕಾರಿ ಕಾರ್ಯನಿರ್ವಾಪಣೆ ಮೂಲಕ ಉತ್ತಮ ಹಾಗೂ ಸುಭದ್ರ ಸರ್ಕಾರ ನೀಡಲಾಗುವುದು ಎಂದು ಮುಖ್ಜಮಂತ್ರಿ ಎಚ್

ಕುಮಾರಸ್ನಾಮಿ ಹೇಳಿದ್ದಾರೆ ವಿಧಾನಸೌಧದಲ್ಲಿಂದು ಸಂಜೆ ನೂತನ ಸಚಿವ ಸಂಪುಟ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊಸ ಸಚಿವ ಸಂಪುಟ ರಚನೆಯಾದ ಸಂದರ್ಭದಲ್ಲಿ ಅವಕಾಶ ವಂಚಿತರು ಅಸಮಾಧಾನಗೊಳ್ಳುವುದು ಸಪಜ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ಸರ್ಕಾರ ನೀಡಲಾಗುವುದು ಎಂದು ತಿಳಿಸಿದರು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಮಾತನಾಡಿ ಯಾವುದೇ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ ಸಚಿವ ಸಂಪುಟ ಎಸ್ತರಣೆ ಸೇರಿದಂತೆ ಕೆಲ ಕಾರ್ಯಗಳಿಗೆ ಒಂದಿಷ್ಟು ಸಮಯ ತೆಗೆದುಕೊಳ್ಳುವುದು ಸಪಜ ಇದನ್ನು ಬೇರೆ ಅರ್ಥದಲ್ಲಿ ಬಿಂಬಿಸುವುದು ಸರಿಯಲ್ಲ ಇಂದು ಸಂಜೆ ಅಥವಾ ನಾಳೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗುವುದು ಎಂದು ಹೇಳದರು ಇಂದು ಸಚಿವ ಸಂಪುಟ ವಿಸ್ತರಣೆಯಾಗಿರುವ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ತಲೆದೋರಿದ್ದು ಸಚಿವ ಸ್ವಾನ ವಂಚಿತರ ದೆಂಬಲಿಗರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಮಾಜಿ ಸಚಿವ ಎಂ

ಪಾಟೀಲ್ ಮಾತನಾಡಿ ಸಚಿವ ಸ್ಥಾನ ಏಕೆ ಸಿಕ್ಕೆಲ್ಲ ಎಂಬುದರ ಕುರಿತು ನಮ್ನ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚೆ ನಡೆಸಿ ಮುಂದಿನ ನಿರ್ಧಾರ ಕುರಿತು ಮಾಹಿತಿ ನೀಡುವುದಾಗಿ ತಿಳಿಸಿದ್ದಾರೆ

ಪಾಟೀಲ್ ಬೆಂಬಲಿಗರು ಶಾಸಕ ಕೃಷ್ಣ ಭೈರೇಗೌಡ ಅವರಿಗೆ ಫೇರಾವ್ ಹಾಕಿದ್ದು ಜತೆಗೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಸ್ಥಾನಗಳಿಗೆ ರಾಜೀನಾಮೆ ನೀಡುವುದಾಗಿ ತಿಳಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಫಟಕದ ಪದಾಧಿಕಾರಿಗಳೂ ತಮ್ನ ಹುದ್ಲೆಗೆ ರಾಜೀನಾಮೆ ನೀಡುವ ಬೆದರಿಕೆ ಹಾಕಿದ್ದಾರೆ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ನಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಜೇವರ್ಗಿಯಲ್ಲಿ ಟೈರ್ಗಳಿಗೆ ಬೆಂಕಿ ಪಚ್ಚಿ ತಮ್ನ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಅವರ ದೆಂಬಲಿಗರು ವಿಧಾನಸೌದದ ಪಶ್ಚಿಮ ದ್ವಾರದ ಬಳಿ ಪ್ರತಿಭಟನೆ ನಡೆಸಿದರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಕುಂದಗೋಳ ಶಾಸಕ ಸಿ ಎಸ್ ಶಿವಳ್ಳಿ ಹೈಕಮಾಂಡ್ ವಿರುದ್ದ ಆಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇವರು ತಮ್ಮ ಕ್ಷೇತ್ರದ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ ಹಿರೇಕೆರೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಿ

ಪಾಟೀಲ್ ಬಿಜೆಪಿಯವರು ಸಚಿವ ಸ್ಥಾನ ಆಸೆ ಆಮಿಷ ತೋರಿಸಿದ್ದರೂ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೇನೆ ನನಗೆ ನೋವಾಗಿದೆ ಮತ್ತು ನನ್ನ ದೆಂಬಲಿಗರಿಗೂ ನೋವಾಗಿದೆ ತಿಳಿಸಿದ್ದಾರೆ

ದೆಹಲಿಯಲ್ಲಿ ಇಂದು ಶ್ರಧಾನಮಂತ್ರಿ ನರೇಂದ್ರಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವ ಮನೋಜ್ ಸಿಹ್ವಾ ಈ ವಿಷಯ ತಿಳಿಸಿದ್ದಾರೆ

ಮುತ್ತರ ನಿರತ ಗ್ರಾಮೀಣ ಅಂಜೆ ನೌಕರರು ತಮ್ನ ಕರ್ತಮ್ನಗಳಿಗೆ ಹಾಜರಾಗಬೇಕೆಂದು ಸಚಿವರು ಮನವಿ ಮಾಡಿದ್ದಾರೆ

ದೇವರಾಜ ಅರಸು ಹಾಕಿಕೊಟ್ಟ ಮೇಲ್ಪಂಕ್ತಿ ಹಾಗೂ ಮಾರ್ಗದರ್ಶನದಂತೆ ಸರ್ವರಿಗೂ ನ್ಯಾಯ ಒದಗಿಸುವ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ತಮ್ನ ಸರ್ಕಾರ ರೂಪಿಸಿ ಅನುಷ್ಲಾನಕ್ಕೆ ತರಲಿದೆ ಎಂದು ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಹಿಂದುಳದ ವರ್ಗಗಳ ಪರಿಕಾರ ಎಂದೇ ಹೆಸರಾಗಿದ್ದ ಡಿ

ರಾಜ್ಯದ ಎಲ್ಲಾ ಜನತೆಯ ಸಮಗ್ರ ನಾಯಕರಾಗಿದ್ದರು ಅರಸು ಅವರು ರೂಪಿಸಿದ್ದ ಜನಪರ ಕಾರ್ಯಕ್ರಮಗಳು ಅವರನ್ನು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದ ಮೇರು ಪರ್ವತವನ್ನಾಗಿಸಿತ್ತು ಎಂದರು ತಮ್ನ ಸಮಿಶ್ರ ಸರ್ಕಾರ ಅರಸು ಅವರ ಹೆಸರಿನಲ್ಲಿ ಜನಪರ ಕಾರ್ಯಕ್ರಮಗಳನ್ನು ಹಮ್ನಿಕೊಂಡು ಈ ನಾಡು ಕಂಡ ಮೇರು ರಾಜಕೀಯ ಮುತ್ತದ್ದಿಗೆ ಗೌರವ ಸಲ್ಲಿಸಲಿದೆ ಎಂದು ಕುಮಾರಸ್ವಾಮಿ ಹೇಳಿದರು ಉಪಮುಖ್ಯಮಂತ್ರಿ ಡಾ ಜಿ

ದೇಶದ ಬಹುತೇಕ ಭಾಗ ಅಂತರ್ಜಲ ಸಂಪನ್ನುಲ ಗಂಭೀರ ಕೊರತೆ ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇಂದು ಅಟಲ್ ಭೂಜಲ ಯೋಜನೆ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಪ್ರಕಟಿಸಿದೆ ಕರ್ನಾಟಕ ಸೇರಿದಂತೆ ಏಳು ರಾಜ್ಯಗಳನ್ನು ಈ ಯೋಜನೆಗಾಗಿ ಗುರುತಿಸಲಾಗಿದೆ

ಯುಪಿಎ ಸರಕಾರವಿದ್ದಾಗ ಹದಗೆಟ್ಟಿದ್ದ ದೇಶದ ಆರ್ಥಿಕ ಸ್ವಿತಿ ಮೋದಿಯವರ ಅವಧಿಯಲ್ಲಿ ಸುಸ್ವಿತಿಗೆ ಬಂದಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಮಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನತೆಗೆ ನೀಡಿದ ಭರವಸೆಯನ್ನು ಈಡೇರಿಸುವಲ್ಲಿ ಪ್ರಧಾನಿಯವರು ದಿಟ್ಟ ಹೆಣ್ಣ ಇಟ್ಲಿದ್ದಾರೆ ಮೋದಿ ಆಡಳಿತದಿಂದ ದೇಶದಲ್ಲಿ ಮಹತ್ತರ ಬದಲಾವಣೆಯಾಗಿರುವುದಲ್ಲದೆ ವಿದೇಶದಲ್ಲಿಯೂ ಭಾರತದ ಬಗ್ಗೆ ಗೌರವ ಹೆಚ್ಚಾಗಿದೆ ಎಂದರು

ಮುಖ್ಯಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆಯಡಿ ಸ್ವಯಂ ಉದ್ಯೋಗ ಸ್ವಾಪಸಲು ಮುಂದಾಗುವ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿಗಳಿಂದ ಆನ್ಲೈನ್ ಮೂಲಕ ಅರ್ಜೆ ಆಹ್ವಾನಿಸಲಾಗಿದೆ ಕರಾವಳಿ ಮತ್ತು ಒಳನಾಡು ಜಿಲ್ಲೆಗಳಲ್ಲಿ ಮಳೆಯಾಗಿದೆ

ಆರ್